ತಮಿಳುನಾಡಿನ ಕನ್ನಾಕುಮಾರಿ ಮತ್ತು ಪಶ್ಚಿಮ ಘಟ್ಟಗಳ ಸುತ್ತಮುತ್ತ ಹಾಗೂ ಪುದುಚೇರಿಯಲ್ಲಿ ಭಾರಿ ಮಳೆ ಸಾಧ್ನತೆ

ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಷ್ಣಾ ಅಧ್ಯಕ್ಷ ವ್ಲಾಡಿಮೀರ್ ಪುಟಿನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದೆ ನವದೆಹಲಿ ಮತ್ತು ಮಾಸೋ ನಡುವೆ ರಕ್ಷಣಾ ತಂತ್ರಜ್ಞಾನ ಸಹಕಾರ ಸೇರಿದಂತೆ ಹಲವು ವಿಷಯಗಳ ಪರಸ್ಪರ ವಿನಿಮಯಕ್ಕೆ ಸಮ್ನತಿ ನೀಡಿವೆ ಅಲ್ಲದೆ ಪ್ರಸ್ತುತ ಚಾಲನೆಯಲ್ಲಿರುವ ರಕ್ಷಣಾ ತಂತ್ರಜ್ಞಾನ ಸಹಕಾರ ಯೋಜನೆಗಳ ಬಗ್ಗೆ ಎರಡೂ ಕಡೆ ತೃಪ್ತಿ ವ್ಯಕ್ತಪಡಿಸಿವೆ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ರಕ್ಷಣಾ ತಂತ್ರಜ್ಞಾನ ಪರಿಕರಗಳ ಉತ್ಪಾದನೆ ಹಾಗೂ ಕುಡಂಕುಳಂ ಅಣುಶಕ್ತಿ ಸ್ಥಾವರದಲ್ಲಿ ಆರು ಫಟಕಗಳ ನಿರ್ಮಾಣ ಸಂಬಂಧವೂ ಎರಡೂ ದೇಶಗಳು ಸಮ್ಹತಿ ನೀಡಿವೆ ಇವುಗಳಲ್ಲದೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ವಾನದಲ್ಲಿ ಸಹಕಾರ ಭಯೋತ್ವಾದನೆ ವಿರುದ್ದ ಜಂಟಿಯಾಗಿ ಹೋರಾಟ ಸೇರಿದಂತೆ ಹಲವು ವಿಷಯಗಳನ್ನು ಒಳಗೊಂಡಿದೆ ಅಪ್ರಾನ್ ಶಾಂತಿ ಮತ್ತು ಭದ್ರತೆಗೆ ಅಲ್ಲಿನ ಸರ್ಕಾರ ಕೈಗೊಂಡಿರುವ ಕ್ರಮಕ್ಕೆ ಬೆಂಬಲ ಸೂಚಿಸಲು ಉಭಯ ದೇಶಗಳು ನಿರ್ಧರಿಸಿವೆ ಭಾರತ ಮತ್ತು ರಷ್ಯಾ ನಡುವೆ ಬದಲಾಯಿಸಲಾಗದ ಸಂಬಂಧ ಭವಿಷ್ಠದಲ್ಲಿ ಮತ್ತಷ್ಟು ವಿಸ್ತರಣೆಗೆ ಸಹಕಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ ರಷ್ಣಾ ಅಧ್ಯಕ್ಷ ವ್ಲಾಡಿಮೀರ್ ಪುಟಿನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು ಅಭಿವೃದ್ದಿಯ ಪಥದಲ್ಲಿ ಭಾರತದೊಂದಿಗೆ ರಷ್ತಾ ನಿಲ್ಲಲಿದೆ ಪುಟನ್ ಅವರ ಭಾರತ ಪ್ರವಾಸದಿಂದಾಗಿ ದೀರ್ಘ ಕಾಲದ ಸಂಬಂಧ ವೃದ್ದಿಗೆ ನೆರವಾಲಿದೆ ಎಂದು ತಿಳಿಸಿದ್ದಾರೆ ರಷ್ಟಾ ಅಧ್ಯಕ್ಷರು ತಮ್ಮ ಹೇಳಕೆಯಲ್ಲಿ ಭಾರತ ಮತ್ತು ರಷ್ಟಾ ನಡುವೆ ಸಂಸ್ಕೃತಿ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಷ್ಮಾ ಅಧ್ಯಕ್ಷ ವ್ಲಾದಿಮೀರ್ ಪುಟಿನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು ಬಳಿಕ ಎರಡೂ ದೇಶಗಳ ನಡುವೆ ವ್ಯಾಪಾರ ರೈಲ್ವೆ ಅಣುಶಕ್ತಿ ಮತ್ತು ಎಂಎಸ್ಎಂಇ ವಲಯಗಳೂ ಸೇರಿದಂತೆ ಎಂಟು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು

ರಿಸರ್ವ್ಬ್ಯಾಂಕ್ ಸಾಲನೀತಿಯಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಹಣಕಾಸು ಭದ್ರತಾ ವಿಷಯದಲ್ಲಿ ಬದಲಾವಣೆ ಮಾಡದಿರಲು ನಿರ್ಧರಿಸಿತು ಎಂದರು

ಆರ್ಬಿಐನ ಮಾಪನಾಂಕ ನಿರ್ಣಯಕ್ಕೆ ಬದ್ದವಾಗಿದೆ ಎಂದು ಪ್ರಕಟಿಸಿತು

ಇರಾನ್ನಿನ ವಶದಲ್ಲಿರುವ ತಮಿಳುನಾಡಿನ ಆರು ಭಾರತೀಯ ಮೀನುಗಾರರನ್ನು ಬಿಡುಗಡೆ ಮಾಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮಿಳುನಾಡು ಮುಖ್ಚಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ

ಮೀನುಗಾರರನ್ನು ಬಂಧಿಸಿರುವ ಕ್ರಮ ಆಘಾತ ತರಿಸಿದೆ ಮೀನುಗಾರರಿಗೆ ಅಗತ್ಯವಿರುವ ದೋಣಿ ಮತ್ತು ಇನ್ನಿತರ ವಶಪಡಿಸಿಕೊಂಡಿರುವ ಸಾಧನಗಳನ್ನು ಮೀನುಗಾರರ ವೀಸಾ ಅವಧಿ ಮುಗಿಯುವುದರೊಳಗೆ ಬಿಡುಗಡೆ ಮಾಡಿಸಬೇಕು ಅಲ್ಲದೆ ಈ ಸಂಬಂಧ ಖುದ್ದು ಆಸಕ್ತಿ ವಹಿಸಿ ತೆಹರಾನ್ನಲ್ಲಿರುವ ಭಾರತೀಯ ರಾಯಭಾರಿಗಳ ಮೂಲಕ ಮೀನುಗಾರರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಿಸುವಂತೆ ಮನವಿ ತಮಿಳುನಾಡಿನ ಮುಖ್ಯಮಂತ್ರಿ ಮಾಡಿದ್ದಾರೆ

ಚೆನ್ನೈನಲ್ಲಿಂದು ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳಿನಿಸ್ನಾಮಿ ಅವರು ಸಚಿವ ಸಂಪುಟದ ಹಿರಿಯ ಸಹದ್ಲೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಪ್ರವಾಹ ಪರಿಸ್ವಿತಿಯನ್ನು ಎದುರಿಸಲು ಅಗತ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ ಕಂಟ್ರೋಲ್ ರೂಂ ತೆರೆಯಲು ಸೂಚಿಸಲಾಗಿದೆ ನ್ನಾಯಮೂರ್ತಿ ಸೂರ್ಯಕಾಂತ್ ಅವರಿಂದು ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯನ್ನಾಯಮೂರ್ತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆಚಾರ್ಯ ದೇವ್ವ್ರತ್ ಅವರು ನೂತನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅಧಿಕಾರ ಪ್ರಮಾಣದ ಗೌಪ್ಲತೆ ಬೋಧಿಸಿದರು

ಪ್ರಾದೇಶಿಕ ಸಾಮಾಜಿಕ ಅಸಮತೋಲವನ್ನು ಹೋಗಲಾಡಿಸಿ ಎಲ್ಲರನ್ನೊಳಗೊಂಡ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಅಲ್ಲಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದಾರೆ ಅಸ್ಲಾಂನ ಗುವಾಹತಿಯಲ್ಲಿಂದು ವಲಯ ಸಮನ್ವಯ ಸಮಿತಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ಮುಂಚೆ ಅಭಿವೃದ್ದಿಗಾಗಿ ಕೆಲ ವಲಯಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈತಾನ್ಯ ರಾಜ್ಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿತ್ತು ಸಮಾಜದಲ್ಲಿ ಹಿಂದುಳದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರ ಸಾಮಾಜಕ ಆರ್ಥಿಕ ಶೈಕ್ಷಣಿಕ ಅಭಿವೃದ್ದಿಗೆ ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮ ಮೈಲಿಗಲ್ಲಾಗಿ ಪರಿಣಿಮಿಸಿದೆ ಎಂದು ಹೇಳಿದ್ದಾರೆ ಕತುವಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಡೆದ ತನಿಖೆ ಪ್ರೇರೇಪಣೆಯಿಂದ ಕೂಡಿದೆ ಹೀಗಾಗಿ ಹೊಸದಾಗಿ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ವಜಾಗೊಳಿಸಿದೆ ಪ್ರಕರಣದ ವಿಚಾರಣೆಯನ್ನು ವರ್ಗಾಯಿಸಬೇಕು ಹಾಗೂ ಈ ಸಂಬಂಧ ಸ್ವತಂತ್ರ ತನಿಖೆ ನಡೆಸಬೇಕು ಎಂದು ಇಬ್ಬರು ಆರೋಪಿಗಳು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಉದಯ್ ಲಲಿತ್ ಮತ್ತು ಡಿವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಈ ಸಂಬಂಧದ ಅರ್ಜಿಯನ್ನು ವಜಾಗೊಳಿಸಿದೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಕೆಳಹಂತದ ನ್ವಾಯಾಲಯದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲಿ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟದೆ ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿ ಅತ್ವಾಚಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಮ್ಮ ಕಾಶ್ಮೀರದ ಅಪರಾಧ ವಿಭಾಗದ ಪೊಲೀಸರು ತನಿಖೆ ನಡೆಸಿದ್ದು ಏಳು ಮಂದಿ ವಿರುದ್ಧ ಆರೋಪ ಪಟ್ಟ ಹಾಗೂ ಬಾಲಾಪರಾಧಿ ವಿರುದ್ಧ ಪ್ರತ್ಯೇಕ ಆರೋಪ ಪಟ್ಟಯನ್ನು ಸಲ್ಲಿಸಿದ್ದಾರೆ

ಒಸ್ಲೋದ ನಾರ್ವೇ ನೊಬೆಲ್ ಸಂಸ್ಥೆಯಲ್ಲಿ ನಡೆದ ಆಯ್ಕೆ ಸಮಿತಿಯಲ್ಲಿ ಈ ಇಬ್ಬರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷೆ ಬೆರಿಟ್ ರೈಸಿಸ್ ಅಂಡರ್ಸೆನ್ ತಿಳಿಸಿದ್ದಾರೆ ಮುಕ್ವೇಜ್ ಮತ್ತು ಮುರದ್ ಅವರ ಸಾಧನೆಯನ್ನು ಪುರಷ್ತರಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಹೇಳಿದ್ದಾರೆ ಅಪರಾಧಗಳನ್ನು ಹತ್ತಿಕ್ಕಲು ತಂತ್ರಜ್ಞಾನಗಳನ್ನು ಮೇಲ್ವರ್ಣಿಗೇರಿಸುವ ಅಗತ್ಯವಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಹನ್ನರಾಜ್ ಗಂಗಾರಾಮ್ ಅಹಿರ್ ಹೇಳದ್ದಾರೆ ದೇಶದ ಭದ್ರತೆ ಮತ್ತು ಸುರಕ್ಷತಾ ದೃಷ್ಟಿಯಿಂದ ತುರ್ತಾಗಿ ಅತ್ಯಾಧುನಿಕ ಶಸ್ತಾಸ್ತಗಳನ್ನು ಸಂಗ್ರಹಿಸಿಡುವ ಅಗತ್ತವಿದೆ ಎಂದು ತಿಳಿಸಿದ್ದಾರೆ

ಹೀಗಾಗಿ ದೇಶದ ಜನರ ಸುರಕ್ಷತೆ ಮತ್ತು ಶಾಂತಿ ಕಾಪಾಡುವ ನಿಟ್ಲನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಜಮ್ಮ ಕಾಶ್ಮೀರದ ಶ್ರೀನಗರದಲ್ಲಿ ಇಂದು ಮಧ್ಯಾಷ್ನ ಅಪರಿಚತ ಉಗ್ರರು ನ್ಯಾಷನಲ್ ಕಾನ್ಫರೆನ್ಸ್ನ ಇಬ್ಬರು ಕಾರ್ಯಕರ್ತರನ್ನು ಗುಂಡಿಕ್ಕಿ ಹತ್ಯೆ ಮಾಡಿದ್ದು ಫಟನೆಯಲ್ಲಿ ಪಕ್ಷದ ಕಾರ್ಯಕರ್ತರೊಬ್ಬರು ಗಾಯಗೊಂಡಿದ್ದಾರೆ ಅಬ್ಬಾ ಖಾದಲ್ ಪ್ರದೇಶದ ಹಳೆಯ ನಗರವಾದ ಕರ್ಪಾಲಿ ಮೊಹಲಾದಲ್ಲಿ ಕಾರ್ಯಕರ್ತರ ಮೇಲೆ ಉಗ್ರರು ದಾಳಿ ನಡೆಸಿದ್ಗಾರೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ

ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಹಾಗೂ ಅದರ ವಿರುದ್ದ ಹೋರಾಟ ಮಾಡಲು ಎಲ್ಲ ಅಗತ್ತ ಕ್ರಮಗಳನ್ನು ಕ್ಕೆಗೊಳ್ಳಲಾಗುತ್ತಿದೆ ಎಂದು ಶ್ವೇತಭವನ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಿದೆ

ಅಶ್ವಿನ್ ರವೀಂದ್ರ ಜಡೇಜ ಕುಲದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು

ಉತ್ತರ ಪ್ರದೇಶದ ಲಕ್ನೋದಲ್ಲಿಂದು ನಾಲ್ತು ದಿನಗಳ ಭಾರತೀಯ ಅಂತಾರಾಷ್ವೀಯ ವಿಜ್ವಾನ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ ರೂಪಾಂತರಕ್ಕಾಗಿ ವಿಜ್ಞಾನ ಈ ವರ್ಷದ ಉತ್ಸವದ ವಿಷಯವಾಗಿದೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಅನೌಪಚಾರಿಕವಾಗಿ ಉತ್ಸವಕ್ಕೆ ಚಾಲನೆ ನೀಡಿದರು ಅಧಿಕೃತವಾಗಿ ನಾಳೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉತ್ಸವವನ್ನು ಉದ್ವಾಟಸಲಿದ್ದಾರೆ